ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಕಾಂಗ್ರೆಸ್ ಸಂಸದರಿಗೆ ಟಿಕೆಟ್ ಬಹುತೇಕ ಖಟಿತ ಈಶ್ವರ ಖಂಡ್ರೆ

ಕೊಡಗು ಪ್ರವಾಸಿ ಉತ್ಸವಕ್ಕೆ ಮಡಿಕೇರಿಯಲ್ಲಿಂದು ಚಾಲನೆ ಆದಿವಾಸಿ ಸಮಸ್ಯೆಗಳನ್ನು ಬಗೆಪರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಆದಿವಾಸಿಗಳ ಸಮಸ್ಕೆ ಕುರಿತ ಸಭೆಯಲ್ಲಿ ಮಾತನಾಡಿದ ಅವರು ಸದ್ಕದಲ್ಲಿಯೇ ಶಿವಮೊಗ್ಗ ದಕ್ಷಿಣ ಕನ್ನಡ ಕೊಡಗು ಜಾಮರಾಜನಗರ ಜಿಲ್ಲೆಗಳಿಗೆ ಭೇಟ ನೀಡಿ ಅವರ ಸಮಸ್ಕೆಯನ್ನು ಪರಿಪರಿಸಲು ಕ್ರಮಕೈಗೊಳ್ಳಲಾಗುವುದು ಎಂದರು ಅರಣ್ಯ ಪಕ್ಕು ಕಾಯ್ದೆ ಅಂಗೀಕಾರವಾಗಿ ಪಲವಾರು ವರ್ಷಗಳು ಕಳೆದಿದ್ದರೂ ಆದಿವಾಸಿಗಳಿಗೆ ಭೂಮಿಯ ಪಕ್ಕು ಇನ್ನೂ ಸಿಕ್ಕೆಲ್ಲ ಶಿಕ್ಷಣ ಉದ್ಯೋಗ ಸೇರಿದಂತೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸಲು ಶೀಘವೇ ಕಂದಾಯ ಅರಣ್ಯ ಶಿಕ್ಷಣ ಮತ್ತು ಸಮಾಜ ಕಲ್ಕಾಣ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸುವುದಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದರು ಇದಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಧಾನಸೌಧದಲ್ಲಿ ಅಕ್ರಮ ಪಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನೂ ರಕ್ಷಿಸುವ ಪ್ರಕ್ಷೆಯೇ ಇಲ್ಲ ಹಣ ಪತ್ತೆ ಪ್ರಕರಣದಲ್ಲಿ ಕೆಲವು ಲೋಪಗಳಾಗಿದ್ದು ಕಾನೂನು ಪ್ರಕಾರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು ಮಾಲಿನ್ತ ನಿಯಂತ್ರಣ ಮಂಡಳಿಗೆ ಶಾಸಕ ಡಾ ಸುಧಾಕರ್ ಅವರನ್ನು ಅಧ್ಯಕ್ಷರಾಗಿ ನೇಮಕ ಮಾಡಲು ಕೆಲವು ತಾಂತ್ರಿಕ ಅಡಚಣೆಗಳಿವೆ ಎಂದು ಮುಖ್ಯಮಂತ್ರಿ ಹೇಳಿದರು

ಸಿವನ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ

ಎಂದು ಹೇಳಿದರು

ದೇಶದ ಆರು ಸ್ಥಳಗಳಲ್ಲಿ ಇಸ್ತೋ ಸೂಚನಾ ಕೇಂದ್ರಗಳನ್ನು ಆರಂಭಿಸಲಾಗುವುದು ಜಮ್ಮವಿನಲ್ಲಿ ಇಸ್ರೋ ವಿಜ್ಞಾನ ಕೇಂದ್ರವನ್ನು ಆರಂಭಿಸಿದೆ ಎಂದು ಇಸ್ರೋ ಅಧ್ಯಕ್ಷರು ತಿಳಿಸಿದರು

ಇಂದು ಶಾಲಾ ಮಕ್ಕಳಿಗೆ ಸ್ವಜ್ವತೆ ಕಾಪಾಡುವ ಬಗ್ಗೆ ಪ್ರತಿಜ್ವಾವಿಧಿಯನ್ನು ಬೋಧಿಸಲಾಯಿತು ಮೈಸೂರಿನ ಹಲವು ಶಾಲೆಗಳ ಮಕ್ಕಳು ಪ್ರಮಾಣವಚನ ಸ್ವೀಕರಿಸಿದರು ಇದೇ ವೇಳೆ ಶಾಲಾ ಮಕ್ಕಳು ಪ್ಲಾಸ್ಟಿಕ್ ನಿಷೇಧ ಹಾಗೂ ಸ್ಥಭ್ಲತೆ ಕುರಿತ ನಾಟಕ ಪ್ರದರ್ಶನ ಮಾಡಿದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹಾಲಿ ಸಂಸದರಿಗೆ ಟಿಕೆಟ್ ಬಹುತೇಕ ಖಜಿತ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ನೊಂದಿಗೆ ಸ್ವಾನ ಹೊಂದಾಣಿಕೆ ಮಾಡಿಕೊಳ್ಳುವುದರಿಂದ ಪಕ್ಷಕ್ಕೆ ಯಾವುದೇ ಸಮಸ್ಕೆಯಾಗುವುದಿಲ್ಲ ಎಂದರು ರಾಜ್ನ ಸಚಿವ ಸಂಪುಟದ ಉಪಸಮಿತಿಯ ಸದಸ್ಯರ ತಂಡ ಇಂದು ಚಿಕ್ಕಬಳ್ಳಾಮರ ಜಿಲ್ಲೆಗೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲನೆ ನಡೆಸಿತು ಕೃಷಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎನ್

ಶಿವಶಂಕರರೆಡ್ಡಿ ವಸತಿ ಸಚಿವ ಎಂ

ನಾಗರಾಜ್ ಮತ್ತು ಕಾರ್ಮಿಕ ಖಾತೆ ಸಚಿವ ವೆಂಕಟರವಣಪ್ಪ ಹಾಗೂ ಓರಿಯ ಅಧಿಕಾರಿಗಳನ್ನು ಒಳಗೊಂಡ ತಂಡ ಹೆಜ್ ಕ್ರಾಸ್ ಮೂಲಕ ಶಿಡ್ಡಫಟ್ಟ ತಾಲೂಕಿನ ಗಂಭೀರನಹಳ್ಳಿಯ ಹೊಲವೊಂದಕ್ಕೆ ಭೇಟಿ ನೀಡಿ ತೊಗರಿಬೆಳೆ ಪಾನಿಯ ಪರಿಶೀಲನೆ ನಡೆಸಿತು ನಂತರ ತಂಡ ಅದೇ ತಾಲೂಕಿನ ಹಿರೇಬಲ್ಲ ಕೆರೆಯಲ್ಲಿ ನಡೆದಿರುವ ನರೇಗಾ ಕಾಮಗಾರಿ ವೀಕ್ಷಣೆ ನಡೆಸಿತು ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಮುಸುಕಿನ ಜೋಳ ಬೆಳೆ ನಷ್ಷ ಮತ್ತು ಹೊಸಪೇಟೆ ಗ್ರಾಮಪಂಜಾಯಿತಿ ವ್ಯಾಷ್ಟಿಯ ಕಳ್ಳಮರ ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ಲಾಂಕರ್ ನೀರು ಸರಬರಾಜು ಕಾಮಗಾರಿ ವೀಕ್ಷಿಸಿತು ಒಣಗಿಹೋದ ಬೆಳೆಗಳನ್ನು ತೋರಿಸಿ ರೈತರು ತಮ್ನ ಅಳಲನ್ನು ತೋಡಿಕೊಂಡು ಆದಷ್ಟು ಬೇಗ ಬರ ಪರಿಹಾರ ವಿತರಿಸಬೇಕು ಪ್ರತಿ ಹೆಕ್ವೇರ್ಗೆ ನೀಡುತ್ತಿರುವ ಹಣ ತೀರಾ ಕಡಿಮೆ ಇದ್ದು ಕೂಡಲೇ ಹೆಚ್ಚಿಸಬೇಕು ಎಂದು ಮನವಿ ಮಾಡಿದರು

ಈ ಉತ್ಸವದಲ್ಲಿ ನಾಟಕ ವಿಚಾರ ಸಂಕಿರಣ ಜಾನಪದ ಕಲಾ ಪ್ರದರ್ಶನ ಪುಸ್ತಕ ಮೇಳ ಕರಕುಶಲ ಮೇಳ ಕಾರ್ಯಕ್ರಮಗಳು ನಡೆಯಲಿದ್ದು ಸಿದ್ದತೆ ನಡೆಸಲಾಗಿದೆ ಎಂದು ರಂಗಾಯಣದ ನಿರ್ದೇಶಕಿ ಭಾಗೀರತಿ ಬಾಯಿ ಕದಂ ತಿಳಿಸಿದ್ದಾರೆ

ಅಭಿವ್ಯದ್ದಿ ವಿಚಾರದಲ್ಲಿ ಸರ್ಕಾರದ ಜೊತೆ ಕಾರ್ಮೊರೇಟ್ ಕಂಪನಿಗಳೂ ಕೈಜೋಡಿಸಬೇಕು ಎಂದು ಸಂಸದ ವೀರಪ್ಪ ಮೊಯಿಲಿ ಹೇಳಿದ್ದಾರೆ ದೊಡ್ಡಬಳ್ಟಾಪುರದಲ್ಲಿ ಬಿರ್ಲಾ ಕಾರ್ಖಾನೆ ವತಿಯಿಂದ ನಿರ್ಮಾಣ ಮಾಡಲಾಗುವ ರಸ್ತೆ ಮತ್ತು ಸೇತುವೆ ಕಾಮಗಾರಿಗೆ ಶಂಕುಸ್ಟಾಪನೆ ನೆರವೇರಿಸಿ ಮಾತನಾಡಿದ ಅವರು ದೇಶ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಅಭಿವ್ಯದ್ದಿ ಸಾಧಿಸಬೇಕಾದರೆ ಕಂಪನಿಗಳು ತಮ್ಮ ಲಾಭಾಂತದಲ್ಲಿ ಸ್ತಲ್ಪ ಹಣವನ್ನಾದರೂ ಸಾಮಾಜಿಕ ಸೇವಾ ಕಾರ್ಯಗಳಿಗೆ ವಿನಿಯೋಗಿಸಬೇಕು ಎಂದರು ಬಯಲುಸೀಮೆ ಜಿಲ್ಲೆಗಳಿಗೆ ನೀರು ಹರಿಸುವ ಎತ್ತಿನಹೊಳೆ ಯೋಜನೆ ಬಿರುಸಿನಿಂದ ಸಾಗುತ್ತಿದೆ ಎಂದು ಅವರು ಹೇಳಿದರು

ಇದರಿಂದ ಮುಂದಿನ ತರಗತಿಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ

ಗಣಿತವನ್ನು ಮುಂದಿನ ಶಿಕ್ಷಣ ಅಗತ್ಯಗಳಿಗೆ ತಕ್ಕಷ್ಟು ಕಲಿಯಲು ವಿದ್ವಾರ್ಥಿಗಳಿಗೆ ಎರಡು ಹಂತದ ಪರೀಕ್ಷಾ ವ್ಯವಸೆಯಿಂದ ಸಾಧ್ಯವಾಗಲಿದೆ ಎಂದು ಸಿಬಿಎಸ್ಇ ಹೊರಡಿಸಿರುವ ಪ್ರಕಟಣೆಯಲ್ಲಿ ವಿವರಿಸಲಾಗಿದೆ ಮಡಿಕೇರಿಯಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಕೊಡಗು ಪ್ರವಾಸಿ ಉತ್ಸವ ಜರುಗಲಿದೆ ಪ್ರಕೃತಿ ವಿಕೋಪ ಸಂಭವಿಸಿದ್ದ ಕೊಡಗು ಈಗ ಪ್ರವಾಸಿಗರ ಭೇಟಿಗೆ ಸುರಕ್ಷಿತವಾಗಿದೆ ಎಂಬ ಸಂದೇಶ ಸಾರುವ ನಿಟ್ಟಿನಲ್ಲಿ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭಾನುವಾರದವರೆಗೆ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಈ ಉತ್ಸವವನ್ನು ಆಯೋಜಿಸಿದೆ ರಾಜಾಸೀಟ್ ಉದ್ದಾನದಲ್ಲಿ ವಾರ್ಷಿಕ ಫಲಪುಪ್ಪ ಪ್ರದರ್ತನಕ್ಕೆ ಚಾಲನೆ ದೊರಕಲಿದ್ದು ಗಾಂಧಿ ಮೈದಾನದಲ್ಲಿ ಇಂದು ರಾತ್ರಿ ವೈವಿಧ್ಯಮಯ ಸಾಂಸ್ವತಿಕ ಕಾರ್ಯಕ್ರಮಗಳೊಂದಿಗೆ ಪ್ರವಾಸಿ ಉತ್ಸವ ಉದ್ವಾಟನೆಯಾಗಲಿದೆ

ಉತ್ಸವದ ಹಿನ್ನಲೆಯಲ್ಲಿ ಮಂಜಿನ ನಗರಿ ಮಡಿಕೇರಿ ಆಕರ್ಷಕ ಅಲಂಕಾರದೊಂದಿಗೆ ಕಂಗೊಳಿಸುತ್ತಿದ್ದು ಪ್ರವಾಸಿಗರು ಕೊಡಗಿನ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸುತ್ತಿದ್ದಾರೆ ಎಂದು ನಮ್ಮ ಕೊಡಗು ಪ್ರತಿನಿಧಿ ವರದಿ ಮಾಡಿದ್ದಾರೆ

ಪರಮೇಶ್ವರ್ ಆಕಾಶವಾಣಿಯ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ

ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಅವರ ಸಮ್ಮಖದಲ್ಲಿ ಪರಸ್ಪರ ಒಪ್ಪಂದಕ್ಕೆ ಸಹಿ ಮಾಡಲಾಯಿತು ಬ್ಯಾಂಕ್ನ ನಿರ್ದೇಶಕಿ ಮರಿಯಾ ಉಪನಿರ್ದೇಶಕಿ ಸುನಿತಾ ಸರ್ಕಾರದ ಮುಖ್ಮಕಾರ್ಯದರ್ಶಿ ಟಿ

ವಿಜಯ ಭಾಸ್ಕರ್ ಮೆಟ್ರೋ ವ್ಯವಸ್ಟಾಪಕ ನಿರ್ದೇಶಕ ಅಜೇಯ್ ಸೇರ್ ಹಾಜರಿದ್ದರು

ಭಾರತೀಯ ಬಾಹ್ಕಾಕಾಶ ಸಂಶೋಧನಾ ಸಂಸ್ಥೆ ಇಸ್ತೋದ ಸಹಯೋಗದಲ್ಲಿ ನಾಳೆ ಧಾರವಾಡದ ಲೀಲಾವತಿ ಚರಂತಿಮಠ ಶಾಲೆಯಲ್ಲಿ ಸ್ವೇಸ್ ತತ್ವ ವಿಜ್ವಾನ ಮೇಳ ನಡೆಯಲಿದೆ ಎಂದು ಶಾಲೆಯ ಆಡಳಿತ ಮಂಡಳಿ ತಿಳಿಸಿದೆ

ಚಿಕ್ಕಬಳ್ಳಾಪುರ ನಗರದ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಇಂದು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ದಿ ಇಲಾಖೆ ಪಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಡಾ

ಸಿಐಐ ನಿರ್ದೇಶಕರ ಹುದ್ದೆಯಿಂದ ನಿನ್ನೆಯಷ್ಷೇ ವಜಾಗೊಂಡು ಅಗ್ನಿಶಾಮಕ ದಳದ ಮಹಾ ನಿರ್ದೇಶಕರಾಗಿದ್ದ ಓರಿಯ ಮೊಲೀಸ್ ಅಧಿಕಾರಿ ಅಲೋಕ್ ವರ್ಮಾ ಇಂದು ಸರ್ಕಾರಿ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ

ಅರಣ್ಣ ಬೆಳೆಸುವ ಮೂಲಕ ಪರಿಸರವನ್ನು ಉಳಿಸಬೇಕು ಎಂದು ಉಪ ಅರಣ್ಣ ಸಂರಕ್ಷಣಾಧಿಕಾರಿ ರಾಮಲಿಂಗೇಗೌಡ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ದಿವಂಗತ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತಿ ಅವರ ಸೇವೆ ಅನುಕರಣೀಯ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ನಾಮಿ ಹೇಳಿದ್ದಾರೆ

ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ ಬೆಳಗಿನವೇಳೆ ಕೆಲವು ಪ್ರದೇಶಗಳಲ್ಲಿ ಮಂಜುಬೀಳಲಿದೆ